ಸ್ಟಿರಾಸ್ತಿಗೆ ಸಂಬಂಧಿಸಿದಂತೆ ಕಾವೇರಿ ಆನ್ ಲೈನ್ ಸೇವೆ ಗೆ ನಾಳೆ ಚಾಲನೆ ಸಚಿವ ಆರ್

ಸರ್ಕಾರದ ಸಾಲ ಮನ್ನಾದ ಪ್ರಯೋಜನ ರೈತರಿಗೆ ತಲುಪಿಲ್ಲ ಯಡಿಯೂಪ್ಪ ಅಸಮಾಧಾನ

ಕೇಂದ್ರ ಸರ್ಕಾರದಿಂದ ಸಾವಯವ ಕೃಷಿಗೆ ಉತ್ತೇಜನ ಕೇಂದ್ರ ಸಚಿವ ಡಿ

ಸದಾನಂದ ಗೌಡ

ಸ್ಟಿರಾಸ್ತಿ ನೋಂದಣಿಗೆ ಸಂಬಂಧಿಸಿದಂತೆ ಆಸ್ತಿಗಳ ಪಸ್ತಾಂತರ ಅಡಮಾನ ಭೋಗ್ಯ ಅಧಿಕಾರಪತ್ರ ವಿಷಯಗಳ ನೋಂದಣಿಗೆ ಸಂಬಂಧಿಸಿದಂತೆ ನಾನಾ ಸೇವೆಗಳು ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ಮಾಡಬೇಕೆಂಬ ಉದ್ದೇಶದಿಂದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಕಾವೇರಿ ಆನ್ಲೈನ್ ಸೇವೆ ಗಳನ್ನು ನಾಳೆ ಆರಂಭಿಸಲಾಗುತ್ತಿದೆ ಎಂದು ಕಂದಾಯ ಮತ್ತು ಕೌಶಲಾಭಿವ್ಯದ್ದಿ ಸಚಿವ ಆರ್

ದೇಶಪಾಂಡೆ ಹೇಳಿದ್ದಾರೆ ಈ ಎಲ್ಲ ಆನ್ಲೈನ್ ಸೇವೆಗಳಿಗೆ ಮುಖ್ಯಮಂತ್ರಿ ಎಚ್

ಈ ಕುರಿತು ಪ್ರಕಟಣೆ ನೀಡಿರುವ ದೇಶಪಾಂಡೆ ಕಾವೇರಿ ಆನ್ಲೈನ್ ಸೇವೆಗಳ ಜಾಲದಲ್ಲಿ ಸ್ಟಿರಾಸ್ತಿಗಳ ಋಣಭಾರರಾಹಿತ್ಯ ಪ್ರಮಾಣಪತ್ರ ಆನ್ಲೈನ್ ಇಸಿಸಿ ನೋಂದಾಯಿತ ದಸ್ತಾವೇಜುಗಳ ದ್ಯಢೀಕೃತ ನಕಲು ಪ್ರತಿ ಮೂರೈಸುವಿಕೆ ಸಾರ್ವಜನಿಕರಿಂದ ನೋಂದಣಿಪೂರ್ವ ಡೇಟಾ ಎಂಟ್ರಿ

ಇದಲ್ಲದೆ ಕೆಎಸಿಒಎಂಪಿ ಕಾಯ್ದೆಯಡಿಯಲ್ಲಿ ಕೃಷಿ ಸಾಲಗಳಿಗೆ ಸಂಬಂಧಿಸಿದ ಡಿಕ್ಲರೇಷನ್ ಮತ್ತು ಸಾಲ ತೀರುವಳಿ ಪತ್ರಗಳ ಆನ್ಲೈನ್ ಫೈಲಿಂಗ್ ಸೌಲಭ್ಯವನ್ನು ಬ್ಯಾಂಕುಗಳು ಮತ್ತು ಇತರೆ ಪಣಕಾಸು ಸಂಸ್ಥೆಗಳಿಗೆ ಒದಗಿಸಲಾಗಿದೆ ಅಲ್ಲದೆ ಕಾವೇರಿ ಆನ್ಲೈನ್ ಸೇವೆಗಳ ಜಾಲದಲ್ಲಿ ಸಾರ್ವಜನಿಕರು ಯಾವುದೇ ಸ್ಥಿರಾಸ್ತಿಯ ಮಾರ್ಗಸೂಚಿ ಮೌಲ್ಡವನ್ನು ತಿಳಿಯಲು ಅನುಕೂಲವಾಗುವಂತೆ ಮೌಲ್ಡ ಎಂಬ ಜಿಐಎಸ್ ಆಧಾರಿತ ಮೊಬೈಲ್ ಆ್ಕಪ್ ಅಭಿವೃದ್ದಿ ಪಡಿಸಲಾಗಿದೆ ಎಂದು ದೇಶಪಾಂಡೆ ತಿಳಿಸಿದರು ರಾಜ್ನ ಸರ್ಕಾರದ ಸಾಲಮನ್ನಾ ಯೋಜನೆ ಸೌಲಭ್ಯ ರೈತರಿಗೆ ತಲುಪಿಲ್ಲ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಬಿ

ರೈತರು ಸಂಕಷ್ಟದಲ್ಲಿದ್ದಾರೆ ಅವರ ಸಮಸ್ತೆಗಳನ್ನು ಪರಿಹಾರ ಮಾಡುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ದೂರಿದರು

ಇತ್ತೀಚಿಗೆ ಮುಕ್ತಾಯಗೊಂಡ ಮೂರು ಲೋಕಸಭೆ ಮತ್ತು ಎರಡು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶದ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ಅವರು ಹೇಳಿದ್ದಾರೆ ಪಕ್ಷದಲ್ಲಿನ ಒಗ್ಗಟ್ಟಿನ ಕೊರತೆಯಿಂದಾಗಿ ಇತ್ತೀಚಿನ ಉಪ ಚುನಾವಣೆಯಲ್ಲಿ ಪಕ್ಷಕ್ಕೆ ಸೋಲು ಉಂಟಾಯಿತು ಎಂಬ ವರದಿಗಳಲ್ಲಿ ಯಾವುದೇ ಸತ್ಕಾಂತವಿಲ್ಲ ಆಡಳಿತಾರೂಢ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದರಿಂದ ಬಿಜೆಪಿಗೆ ನಿರೀಕ್ಷಿತಗೆಲುವು ದೊರಕಲಿಲ್ಲ ಎಂದರು ಸೋಲಿನ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡು ಮುಂದಿನ ವರ್ಷ ನಡೆಯಲಿರುವ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ಸಧ್ಯಡಗೊಳಿಸಲು ಬೇಕಾದ ಕಾರ್ಯಕ್ರಮಗಳನ್ನು ಪಾಕಿಕೊಳ್ಳುವುದಾಗಿ ಅವರು ಹೇಳಿದರು ಬಿಜೆಪಿ ಸೋಲಿಸಲು ಮಹಾಮೈತ್ರಿ ಪ್ರಯತ್ನದ ಬಗ್ಗೆ ಪ್ರಕ್ಷಿಕ್ರಿಯೆ ನೀಡಿದ ಅವರು ಇಂತಪ ಹೊಂದಾಣಿಕೆ ರಾಷ್ಟಮಟ್ಟದಲ್ಲಿ ಯಶಸ್ವಿಯಾಗುವುದಿಲ್ಲ

ಜಿ ಚಿನ್ನವನ್ನು ಲಂಚದ ರೂಪದಲ್ಲಿ ಪಡೆದಿದ್ದಾರೆ ಎಂಬ ಆರೋಪದ ಮೇರೆಗೆ ಜನಾರ್ದನರೆಡ್ಡಿ ಮತ್ತು ಅವರ ಸಹಚಕರ ಮೆಪ್ಘಝ್ ಅಲಿಖಾನ್ ಅವರನ್ನು ಸಿಸಿಐ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ

ಈ ಮಧ್ಯೆ ಜನಾರ್ದನರೆಡ್ಡಿ ಸಲ್ಲಿಸಿರುವ ಜಾಮೀನು ಮನವಿಯ ವಿಚಾರಣೆ ನಾಳೆ ನಡೆಯಲಿದೆ

ಸದಾನಂದ ಗೌಡ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತೂರು ತಾಲ್ಲೂಕಿನ ನೆಟ್ಟದಕಿದು ಗ್ರಾಮದಲ್ಲಿ ಏರ್ಪಡಿಸಿದ್ದ

ಸಾವಯವ ಕೃಷಿಯನ್ನು ಹೆಚ್ಚು ಜನಪ್ರಿಯಗೊಳಿಸಲು ಪಾರಂಪರಿಕ ಕೃಷಿ ವಿಕಾಸ ಯೋಜನೆಯನ್ನು ಕೇಂದ್ರ ಆರಂಭಿಸಿದೆ

ಕಳೆದ ನಾಲ್ಕೂವರೆ ವರ್ಷಗಳ ಅವಧಿಯಲ್ಲಿ ರೈತರ ಜೀವನ ಉತ್ತಮ ಪಡಿಸಲು ಕೇಂದ್ರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಎಂದರು ಪವಾಮಾನ ಮತ್ತು ನೈಸರ್ಗಿಕ ದುರಂತಗಳಿಂದ ಬೆಳೆ ಕಳೆದುಕೊಳ್ಳುವ ರೈತರ ಹಿತ ಕಾಪಾಡಲು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಜಾರಿಗೆ ತರಲಾಗಿದೆ ಎಂದು ಅವರು ತಿಳಿಸಿದರು

ಉದ್ಯೋಗ ಒದಗಿಸುವಲ್ಲಿ ಕೃಷಿ ಕ್ಷೇತ್ರವೇ ಬಹಳ ಮುಂಚೂಣಿಯಲ್ಲಿದೆ ಎಂದು ಸದಾನಂದ ಗೌಡ ಹೇಳಿದರು

ಮೌಲಾನ ಅಬುಲ್ ಕಲಾಂ ಸ್ವತಂತ್ರ ಹೋರಾಟಗಾರರಾಗಿ ಚಿಂತಕರಾಗಿ ಗುರುತಿಸಿಕೊಂಡಿದ್ದರು

ರಾಷ್ಟಪತಿ ರಾಮನಾಥ್ ಕೋವಿಂದ್ ಟ್ವೀಟ್ ಮೂಲಕ ಮೌಲನಾ ಆಜಾದ್ ಅವರ ಸೇವೆಯನ್ನು ಸ್ಮರಿಸಿ ಗೌರವ ನಮನ ಸಲ್ಲಿಸಿದ್ದಾರೆ

ಸಿದ್ದಲಿಂಗ ಸ್ವಾಮೀಜಿ ಅವರ ಪಾತ್ರ ಅವಿಸ್ಕರಣೀಯ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಗದಗದ ತೋಂಟದಾರ್ಯ ಮಠದಲ್ಲಿ ಇಂದು ಏರ್ಪಡಿಸಿದ್ದ ಲಿಂಗೈಕ್ಕ ಡಾ ಸಿದ್ದಲಿಂಗಸ್ವಾಮೀಜಿ ಅವರ ಮಣ್ಯಸ್ಥರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಈ ವಿಷಯ ತಿಳಿಸಿದರು ತಾರತಮ್ಮ ಇಲ್ಲದ ಸಮಾಜ ನಿರ್ಮಾಣ ಮಾಡುವ ಮೂಲ ತತ್ವ ಆಶಯ ಬಸವ ಧರ್ಮದಲ್ಲಿದೆ ಸ್ವಾಮಿಜಿ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಇತರರಿಗೆ ಆದರ್ಶಪ್ರಾಯರಾಗಿದ್ದರು ಎಂದರು

ಸಿದ್ದಲಿಂಗಸ್ವಾಮೀಜಿ ಕುರಿತ ಕ್ರಾಂತಿ ಕಾರುಣ್ಯ ಗ್ರಂಥವನ್ನು ಸಿದ್ದರಾಮಯ್ಯ ಲೋಕಾರ್ಪಣೆ ಮಾಡಿದರು ವಿಧಾನಪರಿಷತ್ ಸಭಾವತಿ ಬಸವರಾಜ ಹೊರಟ್ಟಿ ಮಾಜಿ ಸಚಿವ ಹೆಚ್

ಶಿವಮೂರ್ತಿ ಮುರುಘರಾಜೇಂದ್ರ ಶರಣರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು

ದೊಡ್ಡಬಳ್ಳಾಪುರದಲ್ಲಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಚಿತ್ರಕಲಾ ಶಿಬಿರದಲ್ಲಿ ಮಾತನಾಡಿದ ಲೇಖಕಿ ಕೆ

ಪ್ರಭಾ ಚಿತ್ರಕಲಾವಿದರು ವಿರಳವಾಗುತ್ತಿರುವ ಇಂದಿನ ದಿನಗಳಲ್ಲಿ ಕಲಾವಿದರು ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಹೆಚ್ಚಿನ ಪರಿಶ್ರಮ ವಹಿಸಬೇಕಿದೆ ಎಂದರು

ಭವಿಷ್ಠ ನಿಧಿಗೆ ಸಂಬಂಧಿಸಿದ ಅಪವಾಲುಗಳನ್ನು ಆಲಿಸಲು ಭವಿಷ್ಠ ನಿಧಿ ಕಛೇರಿಯಲ್ಲಿ ನಾಳೆ ನಿಧಿ ಆಷ್ಠೆ ನಿಖತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ

ಒಳನಾಡಿನಲ್ಲಿ ಒಣಪವೆ ಮುಂದುವರೆದಿದೆ

ಮುನ್ಲೂಚನೆಯಂತೆ ರಾಜ್ಯಾದ್ಯಂತ ಒಣಹವೆ ಮುಂದುವರೆಯಲಿದೆ ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ ಬೆಳಗಿನ ವೇಳೆ ಕೆಲವು ಪ್ರದೇಶಗಳಲ್ಲಿ ಮಂಜು ಸುರಿಯಲಿದೆ